ಅವುಗಳಲ್ಲಿ ವಿಜಯಪುರ ಕಲಬುರಗಿ ಚಿತ್ರದುರ್ಗ ಕೋಲಾರ ಚಾಮರಾಜನಗರ ಪರಿಶಿಷ್ಷ ಜಾತಿಗೆ ಮೀಸಲಾಗಿದ್ದು ರಾಯಚೂರು ಮತ್ತು ಬಳ್ಳಾರಿ ಪರಿಶಿಷ್ಷ ಪಂಗಡಕ್ಕೆ ಮೀಸಲಾದ ಕ್ಷೇತ್ರಗಳಾಗಿವೆ ಎಂದು ಅವರು ಹೇಳದರು

ಮತದಾರರ ಭಾವಚಿತ್ರ ಇರುವ ಚುನಾವಣಾ ಆಯೋಗ ನೀಡಿದ ಗುರುತಿನ ಚೀಟ ಸೇರಿದಂತೆ ಆಯೋಗ ಮಾನ್ಯ ಮಾಡಿದ ವಿವಿಧ ಗುರುತಿನ ಚೀಟಗಳನ್ನು ತೋರಿಸಿ ಮತದಾನ ಮಾಡಬಹುದಾಗಿದೆ ಎಂದು ಸಂಜೀವ್ ಕುಮಾರ್ ತಿಳಿಸಿದರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಳೆದ ಐದು ವರ್ಷಗಳಲ್ಲಿ ಹಲವು ಅಭಿವೃದ್ದಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಸಚಿವ ಡಿ

ಸದಾನಂದಗೌಡ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ತಮ್ನ ಕ್ಷೇತ್ರದಲ್ಲಿ ಕೈಗೊಂಡ ಐದು ವರ್ಷಗಳ ಸಾಧನೆ ಕುರಿತ ಮಸ್ತಕ ಬಿಡುಗಡೆ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರದೊಂದಿಗೆ ಕಾವೇರಿ ಹಾಗೂ ಮಹದಾಯಿ ಯೋಜನೆಗಳ ವಿವಾದ ಪರಿಹಾರ ಕುರಿತು ಚರ್ಚಿಸಲಾಗಿದೆ ಬೆಂಗಳೂರಿನಲ್ಲಿನ ರಕ್ಷಣಾ ಇಲಾಖೆಗೆ ಸೇರಿದ ಭೂಮಿ ಪರಭಾರೆ ಕಾರ್ಯ ಯಶಸ್ವಿಯಾಗಿ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯವನ್ನು ಪುನರ್ ಆರಂಭಿಸಲಾಗಿದೆ

ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದು

ದೇವೇಗೌಡ ಸೇರಿದಂತೆ ಯಾರೇ ತಮ್ನ ವಿರುದ್ದ ಕಣಕ್ಕಿಳದರೂ ಹೋರಾಟಕ್ಕೆ ಸಿದ್ದವಿರುವುದಾಗಿ ಅವರು ಸ್ಪಷ್ನಪಡಿಸಿದರು ಪಕ್ಷ ಬೇರೆಯವರಿಗೆ ಟಿಕೆಟ್ ನೀಡಿದರೂ ಅ ಅಭ್ವರ್ಥಿ ಗೆಲುವಿಗೆ ತ್ರಮಿಸುವುದಾಗಿ ಸದಾನಂದಗೌಡ ತಿಳಿಸಿದರು

ಕುಮಾರಸ್ವಾಮಿ ಒಂಬತ್ತು ತಿಂಗಳು ಕಳೆದರೂ ಸಾಲ ಮನ್ನಾ ಮಾಡಿಲ್ಲ ಎಂದು ಬಿಜೆಪಿ ರಾಜ್ಯಾದ್ಯಕ್ಷ ಬಿ

ಯಡಿಯೂರಪ್ಪ ಟೀಕಿಸಿದ್ದಾರೆ

ಪಲವರಿಗೆ ಇಂದು ಪ್ರಶಸ್ತಿ ಪ್ರದಾನ ಮಾಡಲಾಗಿದ್ದು ಇನ್ನುಳದ ಮಂದಿಗೆ ಈ ತಿಂಗಳ ಕೊನೆಯ ಭಾಗದಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡುವ ನಿರೀಕ್ಷೆ ಇದೆ